ಅವರು ಇಂದು ಸಂಜೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ನೀತಿ ಆಯೋಗ ಮತ್ತು ಪೆಟ್ರೋಲಿಯಂ ಸಚಿವಾಲಯ ಆಯೋಜಿಸಿದ್ದ ವಾರ್ಷಿಕ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿರುವ ಜಾಗತಿಕ ಅನಿಲ ಮತ್ತು ತ್ವೆಲ ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ಸಂವಾದ ನಡೆಸಿದರು

ಈ ಸಭೆಯಲ್ಲಿ ಪಾಲ್ಗೊಳ್ಳಲು ಅಮೆರಿಕದ ವಿದೇಶಾಂಗ ಸಚಿವ ಮೈಕಲ್ ಪಾಂಪಿಯೊ ಹಾಗೂ ರಕ್ಷಣಾ ಸಚಿವ ಮಾರ್ಕ್ ಎಸ್ಪರ್ ಇಂದು ಮಧ್ಯಾಹ್ನ ನವದೆಹಲಿಗೆ ಆಗಮಿಸಿದ್ದಾರೆ ಭಾರತದ ಪರ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾತುಕತೆಯಲ್ಲಿ ಭಾಗಿಯಾಗಲಿದ್ದಾರೆ ದ್ವಿಪಕ್ಷೀಯ ಸಂಬಂಧಗಳು ಮತ್ತು ಭದ್ರತಾ ಸಹಕಾರ ಬಲವರ್ಧನೆ ಕುರಿತ ಸಮಾಲೋಚನೆ ನಡೆಯಲಿದೆ ಕಳೆದ ಮೂರು ವರ್ಷಗಳಲ್ಲಿ ಇದು ಮೂರನೇ ಸಚಿವರ ಮಟ್ಟದ ಸಭೆಯಾಗಿದ್ದು ಉಭಯ ದೇಶಗಳ ಬದ್ದತೆಯ ಸಂಕೇಶವಾಗಿದೆ ಪಾಂಪಿಯೋ ಮತ್ತು ಎಸ್ಪರ್ ರಾಷ್ಟ ರಾಜಧಾನಿ ದೆಹಲಿಯ ಯುದ್ದ ಸ್ಮಾರಕಕ್ಕೆ ನಾಳೆ ಬೆಳಗ್ಗೆ ಭೇಟಿ ನೀಡಲಿದ್ದಾರೆ ಸಭೆಯ ನಂತರ ನಾಳೆ ಮಧ್ಯಾಪ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಭೇಟಿಯಾಗಲಿದ್ದಾರೆ ವಿಚಕ್ಷಣಾ ಹಾಗೂ ಭ್ರಷ್ಲಾಚಾರ ನಿಗ್ರಹ ಕುರಿತ ರಾಷ್ಷೀಯ ವರ್ಚುಯಲ್ ಸಮಾವೇಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಉದ್ವಾಟಿಸಲಿದ್ದಾರೆ ಜಾಗರೂಕ ಭಾರತ ಸಮೃದ್ದ ಭಾರತ ಎಂಬುದು ಈ ಸಮಾವೇಶದ ಘೋಷವಾಕ್ಕವಾಗಿದೆ

ಇದರ ಅಂಗವಾಗಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಈ ರಾಷ್ಷೀಯ ಸಮಾವೇಶ ಆಯೋಜಿಸಿದೆ ಮೂರು ದಿನಗಳ ಕಾಲ ನಡೆಯಲಿರುವ ಈ ಸಮಾವೇಶದಲ್ಲಿ ಭ್ರಷ್ಲಾಚಾರ ನಿಗ್ರಹ ಆರ್ಧಿಕ ಮತ್ತು ಸೈಬರ್ ಅಪರಾಧಗಳು ಹೊರ ದೇಶಗಳ ನೆಲದಲ್ಲಿ ಪ್ರಕರಣಗಳ ತನಿಖೆಗೆ ಎದುರಾಗುವ ಸವಾಲುಗಳು ಭ್ರಷ್ಟಾಚಾರ ತಡೆ ಕಾಯ್ದೆಗೆ ಇತ್ತೀಚೆಗೆ ತಂದ ತಿದ್ದುಪಡಿ ಮತ್ತಿತರ ವಿಚಾರಗಳ ಕುರಿತು ಚರ್ಚೆ ನಡೆಯಲಿದೆ

ಬಿಹಾರ ವಿಧಾನಸಭಾ ಮೊದಲ ಪಂತದ ಚುನಾವಣೆಯ ಬಹಿರಂಗ ಪ್ರಜಾರಕ್ಷೆ ಇಂದು ಸಂಜೆ ತೆರೆ ಬಿದ್ದಿದೆ

ಈ ಪಂತದಲ್ಲಿ ಮತದಾನ ನಡೆಯುವ ಪಲವು ಕ್ಷೇತ್ರಗಳು ನಕ್ಷಲ್ ಪೀಡಿತ ಪ್ರದೇಶಗಳಾಗಿವೆ

ಕರ್ನಾಟಕದಲ್ಲಿ ರಾಜ್ಯ ವಿಧಾನಪರಿಷತ್ತಿನ ಎರಡು ಶಿಕ್ಷಕರ ಕ್ಷೇತ್ರ ಪಾಗೂ ಎರಡು ಪದವೀಧರ ಕ್ಷೇತ್ರಗಳಿಗೆ ಪಾಗೂ ಎರಡು ವಿಧಾನಸಭಾ ಕ್ಷೇತ್ರಗಳು ಚುನಾವಣಾ ಪ್ರಜಾರ ಕಾರ್ಯ ಬಿರುಸಿನಿಂದ ಸಾಗಿದೆ ಚುನಾವಣಾ ಕಣ ರಂಗೇರಿತಿದ್ದು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಿಂದ ಚುನಾವಣಾ ಪ್ರಜಾರ ತೀವ್ರಗೊಂಡಿದೆ ಈಶಾನ್ಯ ಮತ್ತು ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಪಶ್ಚಿಮ ಮತ್ತು ಆಗ್ನೇಯ ಪದವೀಧರ ಕ್ಷೇತ್ರಗಳಿಗೆ ಇದೇ ನಾಡಿದ್ದು ಬುಧವಾರ ಚುನಾವಣೆ ನಡೆಯಲಿದೆ

ಈಗ ಕೊರೊನಾ ಜಾಗೃತಿ ಸಂದೇಶ ಕೇಳೋಣ

ದೇಶಾದ್ಯಂತ ವೈದ್ಯಕೀಯ ಮೂಲಸೌಕರ್ಯ ಪೆಚ್ಚಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಚಿಕಿತ್ಸಾ ಮಾರ್ಗಸೂಚಿಯ ಪರಿಣಾಮಕಾರಿ ಅನುಷ್ಠಾನ ವೈದ್ಯರು ಅರೆವೈದ್ಯಕೀಯ ಸಿಬ್ಬಂದಿ ಹಾಗೂ ಮುಂಚೂಣಿ ಕಾರ್ಯಕರ್ತರ ಬದ್ಧತೆಯಿಂದಾಗಿ ದೇಶದಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ನಿರಂತರವಾಗಿ ಇಳಿಮುಖವಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಜಿವಾಲಯ ಹೇಳಿದೆ

ನಾಡಿನ ಸಾಂಸ್ವತಿಕ ಪರಂಪರೆಯನ್ನು ಅನಾವರಣಗೊಳಿಸುವ ವಿಶ್ವವಿಖ್ಯಾತ ಮೈಸೂರು ದಸರಾ ಮೆರವಣಿಗೆಯ ಪ್ರಮುಖ ಆಕರ್ಷಣೆ ಜಂಬೂಸವಾರಿ ಚಿನ್ನದ ಅಂಬಾರಿಯಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತ ಅಭಿಮನ್ನು ಆನೆ ಗಾಂಭೀರ್ಯದಿಂದ ನಡಿಗೆ ಹಾಕಿ ರೋಮಾಂಚನಗೊಳಿಸಿತು ಈ ಮೂಲಕ ಐತಿಹಾಸಿಕ ಮೈಸೂರು ದಸರಾ ಜಂಬೂ ಸವಾರಿ ಸಂಭ್ರಮದಿಂದ ನೆರವೇರಿತು ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನಳಾದ ತಾಯಿ ಚಾಮುಂಡಿಗೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್

ಸೋಮಶೇಖರ್ ಇನ್ನಿತರ ಗಣ್ಣರು ಪುಷ್ಪಾರ್ಚನೆ ಮಾಡಿದರು ಬಳಿಕ ಸಂಪ್ರದಾಯದ ಪ್ರಕಾರ ಕುಶಾಲ ಕೋಪುಗಳನ್ನು ಸಿಡಿಸಲಾಯಿತು

ಗಜ ಗಾಂಭೀರ್ಯದಿಂದ ಮುಂದೆ ಸಾಗಿದರೆ ಗೋಪಿ ಹಾಗೂ ವಿಜಯ ಆನೆಗಳು ಅಂಬಾರಿಗೆ ಸಾಥ್ ನೀಡಿದವು ಇದಕ್ಕೂ ಮುನ್ನ ಮುಖ್ಯಮಂತ್ರಿಯವರು ನಂದಿ ಧ್ವಜ ಪೂಜೆ ನಡೆಸುವ ಮೂಲಕ ಜಂಬೂ ಸವಾರಿ ಮೆರವಣಿಗೆ ಆರಂಭವಾಯಿತು ಮೊದಲಿಗೆ ವೀರಗಾಸೆ ಕುಣಿತದಿಂದ ಮೆರವಣಿಗೆ ಆರಂಭವಾಯಿತು ನಂತರ ಕೊರೊನಾ ವಾರಿಯರ್ಸ್ ಸ್ತಬ್ಭಚಿತ್ರ ಹಿಂಬಾಲಿಸಿತು

ಒಟ್ಟಾರೆ ಈ ಬಾರಿಯ ಜಂಬೂ ಸವಾರಿ ಮೆರವಣಿಗೆ ಸರಳ ಮತ್ತು ಸಾಂಪ್ರದಾಯಿಕವಾಗಿ ನೆರವೇರಿತು ವಿಜಯದಶಮಿಯ ದಿನವಾದ ಇಂದು ಶಮೀ ವ್ಯಕ್ಷಮೂಜೆಯೇ ವಿಶೇಷ ರಾಜವಂಶಸ್ಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಬನ್ನಿಮರಕ್ಕೆ ವಿಶೇಷ ಮೂಜೆ ಸಲ್ಲಿಸಿದರು

ಶೀಘ್ರ ಮತ್ತು ತಡೆರಹಿತ ಅಂತಾರಾಜ್ಯ ಮತ್ತು ಬಾಂಗ್ಲಾದೇಶಕ್ಕೆ ಅಂತಾರಾಷ್ಷೀಯ ಸಂಪರ್ಕ ಕಲ್ಪಿಸಲಿದೆ ಈ ಹೆದ್ದಾರಿ ಉತ್ತಮ ಸಂಪರ್ಕ ಕಲ್ಪಿಸಲಿದ್ದು ವಿವಿಧ ಪ್ರವಾಸೋದ್ಯಮ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಶೀಘ ಮತ್ತು ಸುರಕ್ಷಿತ ಓಡಾಟ ಸಾಧ್ಯವಾಗಲಿದೆ ಇದರಿಂದ ಪ್ರವಾಸೋದ್ಯಮ ವಲಯ ಬಲಗೊಳ್ಳಲಿದೆ